ವಿವಿಧ ಕ್ಷೇತ್ರಗಳಲ್ಲಿ ಸಹಭಾಗಿತ್ವ ಹೆಚ್ಚಿಸುವ ನಿಟ್ಟನಲ್ಲಿ ಎರಡೂ ರಾಷ್ಷಗಳ ನಡುವೆ ನಿಯಮಿತವಾಗಿ ಉನ್ನತಮಟ್ಟದ ವಿಚಾರ ವಿನಿಮಯ ನಡೆಯುತ್ತಾ ಬಂದಿದೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳು ಮತ್ತು ವಿವಾದಗಳ ಕುರಿತು ಸಹಕಾರ ಬಲವರ್ಧನೆ ಮತ್ತು ಬಹುಪಕ್ಷೀಯ ಕಾರ್ಯತಂತ್ರ ಒಪ್ಪಂದ ರೂಪಿಸುವುದು ಈ ಸಮಾವೇಶದ ಉದ್ದೇಶವಾಗಿದೆ

ಜನರ ನಡುವಿನ ಸಂಬಂಧ ವ್ಯಾಪಾರ ಮತ್ತು ಸಮ್ಬದ್ಲಿ ರಕ್ಷಣೆ ಮತ್ತು ಭದ್ರತೆ ಹವಾಮಾನ ಬದಲಾವಣೆ ಮತ್ತು ಆರೋಗ್ಯ ಸಂರಕ್ಷಣೆ ಕ್ಷೇತ್ರಗಳಲ್ಲಿ ಭಾರತ ಬ್ರಿಟನ್ ಸಂಬಂಧ ಬಲವರ್ಧನೆಗೆ ಒತ್ತು ಸಿಗಲಿದೆ ದೇಶದಲ್ಲಿ ಆಮ್ಲಜನಕದ ಪೂರ್ಲೆಕೆ ಮತ್ತು ಲಭ್ಲತೆಯನ್ನು ಹೆಚ್ಚಿಸಲು ಅನಿಲ ಆಮ್ಲಜನಕದ ಬಳಕೆಯನ್ನು ಪರಿಶೀಲಿಸುವ ಸಭೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ನಡೆಸಿದರು ಸ್ಸೀಲ್ ಪ್ಲಾಂಟ್ಗಳು ಪೆಟ್ರೋಕೆಮಿಕಲ್ ಫಟಕಗಳೊಂದಿಗೆ ಸಂಸ್ಕರಣಾಗಾರಗಳು ಕೈಗಾರಿಕೆಗಳು ವಿದ್ಯುತ್ ಸ್ಥಾವರಗಳು ಅನಿಲ ಆಮ್ಲಜನಕವನ್ನು ಉತ್ಪಾದಿಸುವ ಫಟಕಗಳನ್ನು ಹೊಂದಿದ್ದು ಇಲ್ಲಿನ ಆಮ್ಲಜನಕವನ್ನು ವೈದ್ಯಕೀಯ ಬಳಕೆಗಾಗಿ ಪಡೆಯಬಹುದಾಗಿದೆ ಎಂಬ ಮಾಹಿತಿ ಪಡೆದರು ಅಗತ್ಯವಾದ ವೈದ್ಯಕೀಯ ಆಮ್ಲಜನಕವನ್ನು ಉತ್ಪಾದಿಸುವ ಕೈಗಾರಿಕಾ ಫಟಕಗಳನ್ನು ಗುರುತಿಸುವುದು ನಗರಗಳಿಗೆ ಹತ್ತಿರವಿರುವಂತಹವುಗಳನ್ನು ಪಟ್ಟ ಮಾಡುವುದು ಮತ್ತು ಆ ಮೂಲದ ಬಳಿ ಆಮ್ಲಜನಕಯುಕ್ತ ಹಾಸಿಗೆಗಳೊಂದಿಗೆ ತಾತ್ಕಾಲಿಕ ಕೋವಿಡ್ ಆರ್ೈಕೆ ಕೇಂದ್ರಗಳನ್ನು ಸ್ವಾಪಿಸುವುದು ಸರ್ಕಾರದ ತಂತ್ರವಾಗಿದೆ

ಸ್ಲಾಲಿನ್ ನೇತೃತ್ವದ ಡಿಎಂಕೆ ಮತ್ತೆ ಅಧಿಕಾರಕ್ತೆ ಬಂದಿದೆ

ಪುದುಚೇರಿಯಲ್ಲಿನ ಎನ್ಡಿಎ ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ಬಿಜೆಪಿ ಮತ್ತು ಎಐಎಡಿಎಂಕೆಗಳನ್ನು ಒಳಗೊಂಡಿದೆ

ಬಿಜೆಪಿ ಅಭ್ಯರ್ಥಿಗಳಾದ ಜಾನ್ಕುಮಾರ್ ನಮಸಿವಯಂ ಮತ್ತು ರಿಚರ್ಡ್ಸ್ ಜಾನ್ಕುಮಾರ್ ಕ್ರಮವಾಗಿ ಕಾಮರಾಜ್ ನಗರ ಮನ್ನಡಿಪೇಟೆ ಮತ್ತು ನೆಲ್ಲಿಥೋಪ್ ಕ್ಷೇತ್ರಗಳನ್ನು ಗೆಲುವು ಗಳಿಸಿದ್ದಾರೆ ಎನ್ಆರ್ ಕಾಂಗ್ರೆಸ್ ಪಕ್ಷದ ನಾಯಕ ರೆಂಗಸಾಮಿ ಅವರು ತಟ್ಟಂಚಾವಡಿ ಸ್ಥಾನವನ್ನು ಗೆದ್ದರು ಅದೇ ಸಮಯದಲ್ಲಿ ಅವರು ತಮ್ನ ಎರಡನೇ ಕ್ಷೇತ್ರವಾದ ಯಾನಮ್ ಅನ್ನು ಸ್ವತಂತ್ರ ಅಭ್ಯರ್ಥಿಗೆ ಕಳೆದುಕೊಂಡರು

ಕಾಂಗ್ರೆಸ್ ಮಾಜಿ ಮಂತ್ರಿಗಳಾದ ಶಜಹಾನ್ ಮತ್ತು ಕಂದಸಾಮಿ ಕೂಡ ಸೋಲು ಕಂಡಿದ್ದಾರೆ ಅಸ್ಸಾಂನಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸತತ ಎರಡನೇ ಬಾರಿಗೆ ಅಧಿಕಾರವನ್ನು ಉಳಿಸಿಕೊಂಡಿದೆ

ರಾಜ್ಯ ಬಿಜೆಪಿ ಅಧ್ಯಕ್ಷ ರಂಜಿತ್ ಕುಮಾರ್ ದಾಸ್ ಹಿರಿಯ ಸಚಿವರಾಗಿದ್ದ ಹಿಮಂತ ಬಿಸ್ವಾ ಶರ್ಮಾ ಚಂದ್ರ ಮೋಹನ್ ಪಟೋವರಿ ರಂಜಿತ್ ದತ್ತಾ ಪರಿಮಲ್ ಸುಕ್ಲಾಟೈದ್ಯ ನಾಬಾ ಡೋಲೆ ಮತ್ತು ವಿಧಾನಸಭೆಯ ಸ್ವೀಕರ್ ಹಿತೇಂದ್ರ ನಾಥ್ ಗೋಸ್ವಾಮಿ ಚುನಾವಣೆಯಲ್ಲಿ ಜಯಗಳಿಸಿದ್ದಾರೆ ಕಾಂಗ್ರೆಸ್ ಶಾಸಕರಾದ ರಾಕಿಬುಲ್ ಹುಸೇನ್ ರೆಕಿಬುದ್ದೀನ್ ಅಷ್ಣದ್ ರುಪ್ರ್ಜ್ಯೋತಿ ಕುರ್ಮಿ ಮತ್ತೊಮ್ಮೆ ವಿಧಾನಸಭೆಗೆ ಆಯ್ಲೆಯಾಗಿದ್ದಾರೆ ಅಸ್ಲಾಂ ಗಣ ಪರಿಷತ್ನ ಅತುಲ್ ಜೋರಾ ಕೇಶಬ್ ಮಹಂತ ಮತ್ತು ಫಾನಿ ಭೂಸನ್ ಚೌಧರಿ ಮೂವರು ಹಿರಿಯ ನಾಯಕರು ಗೆಲುವು ಸಾಧಿಸಿದ್ದಾರೆ ರಾಜ್ಯದಲ್ಲಿ ಪಕ್ಷದ ಯಶಸ್ಸು ಅಸ್ಲಾಂ ಜನರ ವಿಜಯವಾಗಿದೆ ಎಂದು ಅಸ್ಲಾಂ ಮುಖ್ಯಮಂತ್ರಿ ಸರ್ಬಾನಂದ ಸೋನೊವಾಲ್ ಹೇಳಿದ್ದಾರೆ

ಬೆಂಬಲ ನೀಡಿದ ಶ್ರಧಾನಿ ನರೇಂದ್ರ ಮೋದಿ ಗ್ಲಹ ಸಚಿವ ಅಮಿತ್ ಶಾ ಮತ್ತು ಇತರ ಕೇಂದ್ರ ಸಚಿವರಿಗೆ ಅವರು ಧನ್ಲವಾದ ಅರ್ಪಿಸಿದ್ದಾರೆ ಸೋನೊವಾಲ್ ಅವರು ರಾಷ್ಷೀಯ ಅಧ್ಯಕ್ಷ ಜೆ

ನಡ್ಡಾ ಸೇರಿದಂತೆ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲಾ ಸಹಾಯಕ್ಕಾಗಿ ಕೃತಜ್ವತೆ ಸಲ್ಲಿಸಿದ್ದಾರೆ

ದೇಶದಲ್ಲಿ ಇಂದು ಸೋಂಕು ಪ್ರಮಾಣದಲ್ಲಿ ಸ್ನಲ್ಪ ಇಳಿಕೆ ಕಂಡುಬಂದಿದೆ

ಆದಾಗ್ಲೂ ಹಲವಾರು ರಾಜ್ಯಗಳು ಮತ್ತು ಕೇಂದ್ರಾಡಳತ ಪ್ರದೇಶಗಳಲ್ಲಿ ಪ್ರಕರಣಗಳ ಸಂಖ್ಲೆಯಲ್ಲಿ ಹೆಚ್ಚಳವಾಗಿದ್ದು ದೇಶದಲ್ಲಿ ಸ್ಕ್ರಿಯವಾಗಿ ಕರೋನಾ ಪ್ರಕರಣಗಳು ಹೆಚ್ಚುತ್ತಿವೆ ಇದರ ಪರಿಣಾಮವಾಗಿ ದೇಶದಲ್ಲಿ ಚೇತರಿಕೆ ಪ್ರಮಾಣ ನಿರಂತರವಾಗಿ ಕುಸಿಯುತ್ತಿದೆ

ವಿಶ್ವ ಪತ್ರಿಕಾ ಸ್ವಾತಂತ್ರ ದಿನದ ಅಂಗವಾಗಿ ಉಪರಾಷ್ಟಪತಿ ಎಂ ವೆಂಕಯ್ಲನಾಯ್ವ ಅವರು ಮಾಧ್ಯಮ ಸಿಬ್ಬಂದಿಗೆ ಶುಭ ಹಾರ್ೈಸಿದ್ದಾರೆ ಮಾಹಿತಿ ಯುಗದಲ್ಲಿ ಸತ್ವಯುತ ಹಾಗೂ ನೈಜ ಸುದ್ದಿಗಳನ್ನು ಹೊರತೆಗೆಯುವಲ್ಲಿ ಮಾಧ್ಯಮ ಕ್ಷೇತ್ರದ ಸಿಬ್ಲಂದಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಅವರು ಹೇಳಿದ್ದಾರೆ ಸುಳ್ದು ಮಾಹಿತಿಗಳಿಂದ ಸಮಾಜವನ್ನು ರಕ್ಷಿಸುವ ಕವಚದಂತೆ ಮಾಧ್ಯಮ ಸಿಬ್ಬಂದಿ ಕಾರ್ಯ ನಿರ್ವಹಿಸುತ್ತಾರೆ ಎಂದು ಹೇಳಿರುವ ಅವರು ಮಾಧ್ಯಮ ಸಿಬ್ಬಂದಿ ಪತ್ರಿಕೋದ್ದಮದ ನಿಯಮಗಳಾದ ಸತ್ಯಸಂದತೆ ವಸ್ತುನಿಷ್ಟತೆ ನಿಖರತೆ ಭೇದ ರಹಿತ ಹಾಗೂ ನಿಷ್ಷಕ್ಷಪಾತಕ್ಕೆ ಬದ್ದರಾಗಿರಬೇಕು ಎಂದು ಹೇಳಿದ್ದಾರೆ

ಜಿಲ್ಲಾಸ್ಪತ್ರೆಗೆ ಅಗತ್ಯವಾದಷ್ಟು ಆಮ್ಲಜನಕ ಸಿಲಿಂಡರ್ಗಳ ಪೂರೈಕೆಯಾಗದ ಕಾರಣ ಹೆಚ್ಚಿನ ಸಾವು ಸಂಭವಿಸಿದೆ ಎಂದು ಮೃತರ ಕುಟುಂಬದವರು ಜಿಲ್ಲಾಡಳಿತದ ವಿರುದ್ದ ಆಪಾದಿಸಿದ್ದಾರೆ ಚಾಮರಾಜನಗರ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಜಿಲ್ಲಾಧಿಕಾರಿ ಡಾ

ರವಿ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು

ರವಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು